ಲಾಕ್ಡೌನ್ ಸಂದರ್ಭದಲ್ಲಿ ಜನ್ಧನ್ ಉಜ್ವಲ ಉದ್ಯೋಗ ಖಾತ್ರಿ ಯೋಜನೆಗಳ ಸೌಲಭ್ಯಗಳು ಆತ್ಯಂತ ಪ್ರಯೋಜನಕಾರಿ ಫಲಾನುಭವಿಗಳ ಸಂತಸ

ದೇಶಾದ್ಯಂತ ಯಾವುದೇ ಪ್ರದೇಶದಲ್ಲಿ ತುರ್ತು ಸೇವೆಗಳಿಗೆ ದಕ್ಕೆಯಾಗದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು

ಲಾಕ್ಡೌನ್ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗುತ್ತಿದ್ದು ರಾಜ್ಯ ಸರ್ಕಾರಗಳು ಲಾಕ್ಡೌನ್ನನ್ನು ಮತ್ತಷ್ಟು ಕಠಿಣವಾಗಿ ಜಾರಿಗೊಳಿಸಲು ಮುಂದಾಗಬೇಕು ಎಂದರು

ವಲಸೆ ಕಾರ್ಮಿಕರು ಪಾಗೂ ಕಾರ್ಮಿಕರಿಗೆ ಆಹಾರ ಮತ್ತು ವಸತಿ ವ್ಯವಸ್ಥೆ ಒದಗಿಸಲಾಗುತ್ತಿದೆ ಎಂದರು ಮುಖ್ಯಮಂತ್ರಿ ಬಿ ಎಸ್

ಬಳಿಕ ಅವರು ಕೇಂದ್ರ ಸರ್ಕಾರದ ಶಿಫಾರಸಿನಂತೆ ಉಗುಳುವ ಮೂಲಕ ಸೋಂಕು ಪರಡುವುದನ್ನು ತಡೆಯಲು ಜಿಗಿಯುವ ತಂಬಾಕು ನಿಷೇಧಿಸುವುದು ಮತ್ತು ಧೂಮಪಾನ ನಿಯಂತ್ರಣ ಆರೋಗ್ಯ ಸಂಬಂಧಿಸಿದ ಸಲಹೆಗಳನ್ನು ಪರಿಗಣಿಸಿ ತ್ರಮ ಕೈಗೊಳ್ಳಲಾಗುವುದು

ಪರೀಕ್ಷಾ ಕಿಟ್ಗಳ ಕೊರತೆ ನೀಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು ನಿಷೇಧಿತ ವಲಯ ಎಂದು ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಸ್

ಬೊಮ್ಮನಹಳ್ಳಿ ತಿಳಿಸಿದ್ದಾರೆ ಜಿಲ್ಲೆಯ ಸ್ಥಿತಿಗಳ ಕುರಿತು ನಮ್ಮ ಬೆಳಗಾವಿ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯು ಮಕ್ಕಳನ್ನು ತಲುಪಲು ಯುಟ್ಕೂಬ್ ಚಾನೆಲ್ವೊಂದನ್ನು ಪೂರಂಭಿಸಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಈ ಚಾನಲ್ಗೆ ಚಾಲನೆ ನೀಡಿದರು ರಜೆ ಸಂದರ್ಭದಲ್ಲಿ ಮಕ್ಕಳಿಗೆ ಕತೆ ಪಾಡು ಚಿತ್ರಕಲೆ ಸಂಗೀತ ಕಿರು ನಾಟಕ ಕ್ರಾಫ್ಟ್ ಒಗಟು ಗಾದೆ ಮ್ಯಾಜಿಕ್ ಪದಬಂಧ ಇತ್ಯಾದಿಗಳ ಮೂಲಕ ತಲುಪಿ ಅವರನ್ನು ರಂಜಿಸಲು ಹಾಗೂ ಅವರನ್ನು ತೊಡಗಿಸಿಕೊಳ್ಳಲು ಉದ್ದೇಶಿಸಿದೆ ಈ ಮಕ್ಕಳ ಯುಟ್ಕೂಬ್ ಜಾನೆಲ್ಗೆ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಎಂದು ಹೆಸರಿಸಲಾಗಿದೆ ಎಂದರು

ಈ ಸಮಯದಲ್ಲಿ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಲು ಶಿಕ್ಷಕರು ಅಥವಾ ಕುಟುಂಬದ ಸ್ನೇಹಿತರ ಬಳಿ ಇಂಟರ್ ನೆಟ್ ಸಂಪರ್ಕವಿರುವ ಇರುವ ಸ್ಮಾರ್ಟ್ ಪೋನ್ಅನ್ನು ಮಕ್ಕಳಿಗೆ ನೀಡಲು ಪೋಷಕರಿಗೆ ಮನವಿ ಮಾಡಲಾಗುವುದು ಎಂದರು

ಅಶ್ವಥ ನಾರಾಯಣ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದ್ರಾಕ್ಷಿ ಬೆಳೆಗಾರರಿಗೆ ಅನುಕೂಲವಾಗುವಂತೆ ವೈನ್ ತಯಾರಿಕಾ ಘಟಕಗಳು ಡಿಸ್ಟಿಲರಿಗಳ ಆರಂಭಕ್ಕೆ ತ್ರಮ ಕೈಗೊಳ್ಳಲಾಗಿದೆ ಕೃಷಿ ಉತ್ಪನ್ನಗಳು ತೋಟಗಾರಿಕೆ ಬೆಳೆಗಳು ರೇಷ್ಮೆ ಗೂಡು ಧಾರಣೆಯಲ್ಲಿ ಇಳಿಕೆಯಾಗದಂತೆ ಮುನ್ನೆಜ್ವರಿಕೆ ವಹಿಸಲಾಗಿದೆ ಎಪಿಎಂಸಿ ಮಾರುಕಟ್ಟಿಗಳ ಸಮಸ್ಯೆ ನಿವಾರಣೆಗೆ ಸಹಕಾರ ಇಲಾಖೆ ಕ್ರಮಕೈಗೊಂಡಿದೆ

ಇದಕ್ಕೆ ಸೂಕ್ತ ಭೂಮಿ ನೀಡುವಂತೆ ಕಂದಾಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದರು

ಗಂಗಾಧರ್ ತಿಳಿಸಿದ್ದಾರೆ ಆಕಾಶವಾಣಿಗೆ ಈ ಮಾಹಿತಿ ನೀಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಮಾನಸಿಕ ಸಮಸ್ಯೆಗಳಿಗೆ ಸ್ವಂದಿಸುವ ಉದ್ದೇಶದಿಂದ ಪ್ರಮುಖ ಮಾನಸಿಕ ತಜ್ಞರು ಈ ನಿಯಮಾವಳಿಗಳನ್ನು ರೂಪಿಸಿದ್ದು ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಕೇಂದ್ರ ಸರ್ಕಾರ ಟೆಲಿಮೆಡಿಸನ್ ತಂತ್ರಜ್ಞಾನದ ಮೂಲಕ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವ ವಿಧಾನಗಳನ್ನು ಅಳವಡಿಸಲು ಅನುಮೋದನೆ ನೀಡಿದ್ದು ನಿಮಾನ್ಸ್ನಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತಿದೆ ಎಂದರು ಜನತೆ ಮನೆಯಲ್ಲಿದ್ದುಕೊಂಡು ತಂತ್ರಜ್ಞಾನದ ಮೂಲಕ ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಕೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಟೆಲಿಮೆಡಿಸನ್ ಅತ್ಯಂತ ಸೂಕ್ತ ಮತ್ತು ಸುರಕ್ಷಿತ ಮಾರ್ಗವಾಗಿದೆ ಈ ಆರೋಗ್ಯ ತಂತ್ರಜ್ಞಾನವನ್ನು ಪ್ರಚುರ ಪಡಿಸಲು ಇದು ಸಕಾಲ ಎಂದು ಡಾ ಬಿ

ನಿಮಾನ್ಗ್ನ ಟೆಲಿಮೆಡಿಸನ್ ವಿಭಾಗದ ಮುಖ್ಯಸ್ಥ ಡಾ ಸುರೇಶ್ ಬಡಾ ಮಕ್ ಆಯುರ್ವೇದ ಯುನಾನಿ ಸಿದ್ಧ ಸೇರಿದಂತೆ ಭಾರತೀಯ ಆರೋಗ್ಯ ಪದ್ಧತಿಯ ಎಲ್ಲಾ ವಿಭಾಗಗಳಲ್ಲೂ ಟೆಲಿಮೆಡಿಸನ್ ಸೌಲಭ್ಯ ಕಲ್ಲಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ

ಈ ಕುರಿತು ಕೇರಂಬಳ್ಳಿ ಗ್ರಾಮದ ಫಲಾನುಭವಿ ಮಹಾದೇವಮ್ಮ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದರು

ಸೊಂಕಿತ ಪ್ರದೇಶಗಳನ್ನು ನಿರ್ಬಂಧಿತ ಪ್ರದೇಶಗಳೆಂದು ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂ ಜಿ ಹಿರೇಮಠ ತಿಳಿಸಿದ್ದಾರೆ

ಲಾಕ್ಡೌನ್ ಸಂದರ್ಭದಲ್ಲಿ ದಿವ್ಯಾಂಗರಿಗೆ ಅಗತ್ಯವಿರುವ ಪರಿಕರಗಳು ಪಾಗೂ ನಿರ್ಗತಿಕರಿಗೆ ಬಿಸಿಯೂಟ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ ಎಂದು ಸಮರ್ಥನಮ್ ವಿಶೇಷ ಚೇತನ ಸಂಸ್ಥೆಯ ಮುಖ್ಯಸ್ವ ಮಹಾಂತೇಶ್ ಹೇಳಿದ್ದಾರೆ ಇದಕ್ಕಾಗಿ ಸಮರ್ಥನಮ್ ಕಾರ್ಯಪಡೆ ರಚಿಸಿದ್ದು ಸ್ವಯಂ ಸೇವಕರ ತಂಡದ ಮೂಲಕ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುತ್ತಿದೆ ಎಂದು ಅವರು ಆಕಾಶವಾಣಿಗೆ ತಿಳಿಸಿದ್ದಾರೆ

ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಪಂಚಿಕೊಂಡ ಅವರು ಆರ್ಥಿಕ ನೆರವು ಸಣ್ಣಮಟ್ಟ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಿದೆ ಎಂದು ಹೇಳಿದರು

ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಪ್ರತಿಯೊಂದು ಗ್ರಾಮಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಕಾರ್ಯಪಡೆ ರಚಿಸಿದ್ದು ಈ ಕಾರ್ಯಪಡೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ

ಈ ಸಂಬಂಧ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೊಂದಿಗೆ ಚರ್ಚೆ ಮಾಡುವುದಾಗಿ ಜಲಸಂಪನ್ನೂಲ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ